ಕರ್ನಾಟಕ ವಿಧಾನಸಭೆಯಲ್ಲಿ ಮುಖ್ಚಮಂತ್ರಿ ಎಚ್

ಇಂಡೋನೇಷ್ಟಾ ಬ್ಯಾಂಡ್ಲಿಂಟನ್ ಓಪನ್ ಟೂರ್ನಿ ಭಾರತದ ಪಿ

ವಿಶ್ವಾಸ ನಿರ್ಣಯ ಮಂಡನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಲ ಕ್ರಿಯಾಲೋಪವೆತ್ತಿ ಅತ್ಯಪ್ತ ಶಾಸಕರು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯ ಮಧ್ಯಂತರ ಆದೇಶದಲ್ಲಿ ಸ್ಪಷ್ಟತೆ ಇಲ್ಲದಿರುವುದರಿಂದ ವಿಶ್ವಾಸಮತವನ್ನು ಮುಂದೂಡಬೇಕು ಎಂದು ಒತ್ತಾಯಿಸಿದರು ಪದೇ ಪದೇ ಆಡಳಿತ ಮತ್ತು ವಿರೋಧ ಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿಯಿಂದ ಕೋಲಾಹಲದ ಸನ್ನಿವೇತ ಉಂಟಾದ ಹಿನ್ನೆಲೆಯಲ್ಲಿ ಉಪಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದ್ದಾರೆ ಬಿಜೆಪಿ ಸದಸ್ಯರು ತಕ್ಷಣ ವಿಶ್ವಾಸಮತ ನಿರ್ಣಯವನ್ನು ಮತಕ್ಕೆ ಹಾಕುವಂತೆ ಒತ್ತಾಯಿಸಿ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಇದಕ್ಕೂ ಮುನ್ನ ಬಿಜೆಪಿ ನಾಯಕ ಸಿ ಟಿ ರವಿ ವಿಶ್ವಾಸಮತಯಾಚನೆಯನ್ನು ಇಂದೇ ನಡೆಸಬೇಕು ಮೈತ್ರಿ ಪಕ್ಷಗಳ ನಾಯಕರು ವಿಶ್ವಾಸ ಮತ ಯಾಚನೆಯನ್ನು ವಿಳಂಬ ಮಾಡಲು ನಿರ್ಧರಿಸಿದ್ದಾರೆ ಎಂದು ಆರೋಪಿಸಿದರು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಮ್ನೆತ್ರಿ ಸರ್ಕಾರಕ್ಷೆ ಬಹುಮತ ಇಲ್ಲ ಆದ್ದರಿಂದ ವಿಳಂಬ ಮಾಡಲು ಅವರು ನಿರ್ಧರಿಸಿದ್ದಾರೆ ಎಂದು ದೂರಿದರು ಬಿಜೆಪಿ ಮತ್ತೋರ್ವ ನಾಯಕ ಜಗದೀಶ್ ಕೆಟ್ಟರ್ ತಕ್ಷಣ ವಿಶ್ವಾಸಮತ ಯಾಚಿಸಬೇಕು ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ನೀಡಬಾರದು ಎಂದು ಸ್ವೀಕರ್ ಅವರಿಗೆ ನಿರ್ದೇಶನ ನೀಡುವಂತೆ ರಾಜ್ಯಪಾಲ ವಜೂಬಾಯಿ ವಾಲಾ ಅವರಿಗೆ ಪಕ್ಷದ ಸದಸ್ಲರು ಮನವಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಕಲಾಪದ ಅವಧಿಯಲ್ಲಿ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಕಾಗವಾಡದ ಕಾಂಗ್ರೆಸ್ ಶಾಸಕ ಶ್ರೀಮಂತ ಪಾಟೀಲ್ ಅವರನ್ನು ಕಲಾಪಕ್ಕೆ ಹಾಜರಾಗದಂತೆ ತಡೆಯಲು ಅವರನ್ನು ಬಲವಂತವಾಗಿ ಮುಂದೈ ಆಸ್ವತ್ರೆಗೆ ದಾಖಲಿಸಿದ್ದಾರೆ ಎಂದು ಆರೋಪಿಸಿದರು ಅಂತಾರಾಷ್ಷೀಯ ನ್ನಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಭಾರತೀಯ ಕುಲಭೂಷಣ್ ಜಾಧವ್ ಅವರನ್ನು ತಕ್ಷಣ ಬಿಡುಗಡೆ ಮಾಡಿ ಭಾರತಕ್ಕೆ ಕಳುಹಿಸಬೇಕೆಂದು ಪಾಕಿಸ್ತಾನಕ್ಕೆ ಭಾರತ ಒತ್ತಾಯಿಸಿದೆ ರಾಜ್ಞಸಭೆಯಲ್ಲಿಂದು ಈ ಸಂಬಂಧ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಹೇಳಕೆ ನೀಡಿ ಅಂತಾರಾಷ್ಷೀಯ ನ್ಯಾಯಾಲಯದ ತೀರ್ಮ ಕೇವಲ ಭಾರತ ಮಾತ್ರವಲ್ಲ ಅಂತಾರಾಷ್ಷೀಯ ಕಾನೂನುಗಳು ಮತ್ತು ಒಪ್ಪಂದಗಳಿಗೆ ಗೌರವ ಕೊಡುವ ಎಲ್ಲರಿಗೂ ದೊರೆತ ಸಮರ್ಥನೆಯಾಗಿದೆ ಎಂದು ಹೇಳಿದರು ಜಾಧವ್ ಅವರ ವಿರುದ್ದ ಮಾಡಲಾದ ಎಲ್ಲ ಆರೋಪಗಳು ಸುಳ್ಳು ಅವರು ನಿರಪರಾಧಿಯಾಗಿದ್ದಾರೆ ಯಾವುದೇ ಕಾನೂನಿನ ಪ್ರಾತಿನಿಧಿತ್ವ ಇಲ್ಲದೆ ಅವರನ್ನು ಬಲವಂತವಾಗಿ ತಪ್ಪೊಪ್ಪಿಕೊಳ್ಳುವಂತೆ ಮಾಡಲಾಗಿದೆ ಎಂದು ಆರೋಪಿಸಿದರು ಪಾಕಿಸ್ತಾನ ಕುಲ್ಭೂಷಣ್ ಜಾಧವ್ ಜೊತೆ ಸಂಪರ್ಕ ಹೊಂದಲು ಭಾರತಕ್ಕೆ ಅವಕಾಶ ಮಾಡಿಕೊಡದ ಮೂಲಕ ವಿಯೆನ್ನಾ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದು ನ್ಯಾಯಾಲಯ ತೀರ್ಪಿನಲ್ಲಿ ತಿಳಿಸಿದೆ ಎಂದು ಸಚಿವರು ಹೇಳಿದರು ಅಂತಾರಾಷ್ಟೀಯ ನ್ಯಾಯಾಲಯ ಕಾನೂನನ್ನು ಎತ್ತಿ ಹಿಡಿದಿರುವುದರಿಂದ ಪಾಕಿಸ್ತಾನ ಕುಲಭೂಷಣ್ ಜಾದವ್ ಅವರನ್ನು ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದರು ವಿಯೆನ್ನಾದ ನಿಯಮಾವಳಿ ಅನ್ವಯ ಪಾಕಿಸ್ತಾನ ಅಂತಾರಾಷ್ಷೀಯ ನ್ಯಾಯಾಲಯದ ಕಾನೂನನ್ನು ಮಾನ್ಯ ಮಾಡಬೇಕು ಎಂದು ಭಾರತ ಒತ್ತಾಯಿಸುತ್ತದೆ ಎಂದರು

ನಿವ್ಚತ್ತ ನ್ನಾಯಮೂರ್ತಿ ಎಫ್

ನೇತೃತ್ವದ ಸಂಧಾನ ಸಮಿತಿ ಇಂದು ಸುಪ್ರೀಂಕೋರ್ಟ್ಗೆ ಮಧ್ಯಂತರ ವರದಿ ಸಲ್ಲಿಸಿತು ಸಮಿತಿಯ ವರದಿಯನ್ನು ಪರಿಶೀಲಿಸಿದ ನ್ಯಾಯಪೀಠ ತನ್ನ ಹಿಂದಿನ ಆದೇಶದಂತೆ ವರದಿಯ ಅಂಶಗಳು ಗೌಪ್ಲವಾಗಿರಬೇಕು ಎಂದು ಸೂಚಿಸಿದೆ ಮಣಿಪುರದಲ್ಲಿ ಸೇನೆ ಅಸ್ಲಾಂ ರೈಫಲ್ಸ್ ಮತ್ತು ಮಣಿಪುರ ಪೊಲೀಸರಿಂದ ನಡೆದ ಹತ್ತೆ ಪ್ರಕರಣಗಳ ವಿಚಾರಣೆಯ ಪೀಠವನ್ನು ಪುನರ್ ರಚಿಸಲು ಸುಪ್ರೀಂಕೋರ್ಟ್ ಇಂದು ಒಪ್ಪಿಗೆ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ನ್ಯಾಯಮೂರ್ತಿ ಎಂ

ಲೋಕೂರ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಪೀಠವನ್ನು ಪುನರ್ ರಚಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು

ಸೇನಾಪಡೆಗಳು ನಡೆಸಿದ ನಕಲಿ ಎನ್ಕೌಂಟರ್ಗಳ ವಿರುದ್ಧ ಮಣಿಪುರ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪೀಠ ಅಸಮಾಧಾನ ವ್ಯಕ್ತಪಡಿಸಿತು ಗುಂಪು ಪತ್ಯ ಘಟನೆಗಳನ್ನು ತಡೆಯುವಲ್ಲಿ ವಿಫಲವಾಗಿರುವ ಕೆಲವು ರಾಜ್ಯಗಳ ವಿರುದ್ಧ ವಿಚಾರಣೆ ನಡೆಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ತ್ವರಿತವಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನ್ಯಾಯಮೂರ್ತಿಗಳಾದ ದೀಪಕ್ ಗುಪ್ತಾ ಮತ್ತು ಅನಿರುದ್ದ್ ದೋಸ್ ನೇತೃತ್ವದ ಪೀಠ ಈ ಅರ್ಜಿಯ ತ್ವರಿತ ವಿಚಾರಣೆ ಅಗತ್ಯವಿಲ್ಲ ಎಂದು ಹೇಳಿತು ಗುಂಪು ಹತ್ಯೆ ಮತ್ತು ಗೋರಕ್ಷಣೆ ಹೆಸರಿನಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಹಿಂಸೆ ತಡೆ ಸಂಬಂಧ ಸುಪ್ರೀಂಕೋರ್ಟ್ ಈ ಹಿಂದೆ ನೀಡಿರುವ ತೀರ್ಮಗಳನ್ನು ವಿವಿಧ ರಾಜ್ಯ ಸರ್ಕಾರಗಳು ಪಾಲಿಸಿಲ್ಲ ದೇಶದಲ್ಲಿ ಈ ಸಂಬಂಧದ ಹಿಂಸಾಚಾರಗಳು ಹೆಚ್ಚಾಗಿವೆ ಎಂಬ ವಕೀಲರ ನಿವೇದನೆಯನ್ನು ಸಲ್ಲಿಸಲು ನ್ಯಾಯಪೀಠ ಅವಕಾಶ ನೀಡಲಿಲ್ಲ

ಅಗುಸ್ತಾ ವೆಸ್ಟೆಲ್ಕಾಂಡ್ ಅತಿಗಣ್ಯ ವ್ಯಕ್ತಿಗಳ ಹೆಲಿಕಾಪ್ಟರ್ ಖರೀದಿ ಹಗರಣಕ್ಕೆ ಸಂಬಂಧಿಸಿ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಬಂಧಿತನಾಗಿರುವ ರಕ್ಷಣಾ ಏಜೆಂಟ್ ಎನ್ನಲಾದ ಸುಸೇನ್ ಮೋಹನ್ ಗುಪ್ತಾ ಅವರಿಗೆ ಜಾಮೀನು ನೀಡಿರುವುದನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಅರ್ಜಿ ಸಂಬಂಧ ದೆಹಲಿ ಹೈಕೋರ್ಟ್ ಇಂದು ಗುಪ್ತಾ ಅವರ ಅಭಿಪ್ರಾಯ ಕೋರಿದೆ

ಐದು ಲಕ್ಷ ರೂಪಾಯಿ ಮತ್ತು ಇಬ್ಲರು ಶ್ಲೂರಿಟಿಯ ಆಧಾರದಲ್ಲಿ ವಿಚಾರಣಾ ನ್ನಾಯಾಲಯ ಅವರಿಗೆ ಜಾಮೀನು ನೀಡಿತ್ತು ತನಿಖಾ ಸಂಸ್ಥೆಯು ಯುಎಇಯಿಂದ ಬಂಧಿಸಿ ಭಾರತಕ್ಕೆ ಕರೆತಂದ ರಾಜೀವ್ ಸೆಕ್ಲೇನಾ ಅವರ ವಿಚಾರಣೆ ವೇಳೆ ನೀಡಿದ ಮಾಹಿತಿಯಲ್ಲಿ ಗುಪ್ತಾ ಅವರ ಪಾತ್ರ ಬಹಿರಂಗಗೊಂಡಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ ಮಾಜಿ ಶ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆ ಪ್ರಕರಣದ ಅಪರಾಧಿಯೊಬ್ಲರು ತಮ್ನನ್ನು ಬಿಡುಗಡೆ ಮಾಡಲು ರಾಜ್ಞಪಾಲರಿಗೆ ನಿರ್ದೇಶನ ನೀಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜೆಯನ್ನು ಮದ್ರಾಸ್ ಹೈಕೋರ್ಟ್ ತಳ್ಳಿ ಹಾಕಿದೆ ಹೈಕೋರ್ಟ್ನ ವಿಭಾಗೀಯ ಪೀಠ ರಾಜ್ಯಪಾಲರಿಗೆ ತಮ್ಮ ಸಾಂವಿಧಾನಿಕ ನಿಯಮಗಳನ್ನು ಚಲಾಯಿಸಲು ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಿದೆ ಪ್ರಕರಣದ ಏಳು ಅಪರಾಧಿಗಳಲ್ಲಿ ಒಬ್ಬರಾದ ನಳನಿ ಶ್ರೀಹರನ್ ಅವರು ತಮ್ನನ್ನು ಅವಧಿಗಿಂತ ಮೊದಲು ಬಿಡುಗಡೆ ಮಾಡುವಂತೆ ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸಚಿವ ಸಂಪುಟ ಮಾಡಿದ ಶಿಫಾರಸ್ಸನ್ನು ಜಾರಿಗೊಳಿಸುವಂತೆ ರಾಜ್ವಪಾಲರಿಗೆ ನಿರ್ದೇಶನ ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಆದಾಗ್ಡ್ ಪೀಠ ನ್ಯಾಯಮೂರ್ತಿಗಳಾದ ಆರ್ ಸುಬ್ಬಯ್ತ ಮತ್ತು ಸಿ

ತೆರಿಗೆ ಕಾಯ್ದೆಗಳಲ್ಲಿನ ತಿದ್ದುಪಡಿ ಪ್ರಸ್ತಾವಗಳನ್ನು ವಿವರಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಪ್ರಸ್ತಾವಗಳು ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ ಅಪ್ ಇಂಡಿಯಾ ಯೋಜನೆಗಳಗೆ ಉತ್ತೇಜನ ನೀಡುತ್ತವೆ ಎಂದರು ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನಿಧಿಯಲ್ಲಿ ಇದು ಸ್ಪಷ್ಟತೆಯನ್ನು ತರಲಿದ್ದು

ಸಾರ್ವಜನಿಕರಿಗೆ ಹೆಚ್ಚನ ಲಾಭಾಂಶ ನೀಡುವುದಾಗಿ ಹೂಡಿಕೆ ಮಾಡಿಕೊಂಡು ವಂಚಿಸಿದ ಕಂಪನಿಯ ವಿರುದ್ಧ ಸಿಬಿಐ ದಾಖಲಿಸಿದ್ದ ದೋಷಾರೋಪ ಪಟ್ಟಿಯ ಆಧಾರದಲ್ಲಿ ತನಿಖೆ ಕೈಗೊಂಡು ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ ಇಂಡೋನೇಷ್ಯಾ ಓಪನ್ ಬ್ಯಾಡ್ಲಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾರತದ ಶೆಟ್ಟರ್ ಒ

ಸಿಂಧು ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ

ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಲೆನ ಪ್ರೀ ಕ್ವಾರ್ಟರ್ ಫೈನಲ್ಲೆನಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಹಾಂಕಾಂಗ್ನ ಅಂಗುಸ್ ಕಾ ಲಾಂಗ್ ಅವರನ್ನು ಎದುರಿಸಲಿದ್ದಾರೆ ಪುರುಷರ ಡಬಲ್ಸ್ನಲ್ಲಿ ಸತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಇಂಡೋನೇಷ್ಟಾದ ಮಾರ್ಕಸ್ ಫರ್ನಾಲ್ಡಿ ಗಿಡಿಯಾನ್ ಮತ್ತು ಕೆವಿನ್ ಸುಕಮುಲ್ಡೊ ವಿರುದ್ದ ಸೋತರು